ಭಾರತ ಮತ್ತು ನೇಪಾಳ ನಡುವಣ ಬಾಂಧವ್ಯ ಹದಗೆದಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ರಾಜನಾಥ್ ಸಿಂಗ್

ಇಸ್ಲಾಮಾಬಾದ್ನ ಭಾರತೀಯ ರಾಯಭಾರ ಕಚೇರಿಯ ಇಬ್ಬರು ಸಿಬ್ಬಂದಿ ಇಂದು ಬೆಳಗ್ಗೆಯಿಂದ ನಾಪತ್ತೆ ವಿದೇಶಾಂಗ ಸಚಿವಾಲಯದಿಂದ ಪರಿಶೀಲನೆ

ಭಾರತ ಹಾಗೂ ನೇಪಾಳ ನಡುವಣ ಬಾಂಧವ್ಯ ಸಾಮಾನ್ಯವಾದುದಲ್ಲ ಉಭಯ ದೇಶಗಳ ನದುವೆ ಪುರಾತನ ಸಾಂಸ್ಕೃತಿಕ ಬಾಂಧವ್ಯವಿದ್ದು ಇದನ್ನು ಮುರಿಯಲು ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಎಂದು ಕೇಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜನ ಸಂವಾದ್ ರ್್ಯಾಲಿ ಉದ್ಗೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು ಲಿಪುಲೇಖ್ನಲ್ಲಿ ಬಿಆರ್ಒ ನಿರ್ಮಿಸಿರುವ ರಸ್ಲೆಯು ಭಾರತೀಯ ಭೂಪ್ರದೇಶ ವ್ಯಾಪ್ತಿಯೊಳಗಿದೆ ಎಂದು ಸ್ವಷ್ಪಪಡಿಸಿದರು ಭಾರತ ನೇಪಾಳ ನಡುವೆ ಉಂಟಾಗಿರುವ ಯಾವುದೇ ತಪ್ಪು ತಿಳುವಳಿಕೆಯನ್ನು ಮಾತುಕತೆ ಮೂಲಕ ಪರಿಹರಿಸಿ ಕೊಳ್ಳಲಾಗುವುದು ಎಂದು ರಕ್ಷಣಾ ಸಚಿವರು ಹೇಳಿದರು ಈ ಹಿಂದೆ ರಾಜಕಾರಿಣಿಗಳು ನೀಡುವ ಮಾತು ಹಾಗೂ ಕೃತಿಗಳ ನಡುವೆ ಬಹಳಷ್ಟು ಅಂತರವಿರುತ್ತಿತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಈ ವಿಶ್ವಾಸಾರ್ಹತೆಯ ಕಂದರವನ್ನು ತೊಲಗಿಸಿ ಹೊಸ ವಿಶ್ಲಾಸಾರ್ಹತೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದರು

ನಮ್ಮ ಗುರಿ ಭಾರತದ ಆರ್ಥಿಕತೆಯನ್ನು ಜಗತ್ತಿನ ಅಗ್ರ ಮೂರು ರಾಷ್ಟಗಳ ಮಟ್ಟಕ್ಕೆ ತರುವುದಾಗಿದೆ ಎಂದು ಘೋಷಿಸಿದರು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಇಬ್ಬರು ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆಂದು ಸುದ್ದಿ ಸಂಸ್ತೆ ವರದಿ ಮಾಡಿದೆ ಇಂದು ಬೆಳಗ್ಗೆಯಿಂದ ಕರ್ತವ್ಯದಲ್ಲಿರುವಾಗಲೇ ಅವರು ನಾಪತ್ತೆಯಾಗಿದ್ದಾರೆ ಈ ವಿಚಾರವನ್ನು ಭಾರತೀಯ ವಿದೇಶಾಂಗ ಇಲಾಖೆ ಪರಿಗಣನೆಗೆ ತೆಗೆದುಕೊಂಡಿದೆ ಸಿಬ್ಬಂದಿ ನಾಪತ್ತೆಯಾಗಿರುವ ಕುರಿತು ಮೂಲಗಳನ್ನುಲ್ಲೇಖಿಸಿ ಸುದ್ಗಿ ಸಂಸ್ತೆ ವರದಿ ಮಾಡಿದೆ

ದೇಶದಲ್ಲಿ ಹೆಚ್ಚುತ್ತಿರುವ ಕೊರೋನಾ ವೈರಸ್ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ

ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ

ಕೊವಿಡ್ ಸೋಂಕು ಇಡೀ ದೇಶದಲ್ಲೇ ಹೆಚ್ಚಾಗುತ್ತಿರುವ ಸಮಯದಲ್ಲಿ ಕೊರೊನಾ ವೈರಸ್ ಹರಡುವುದನ್ನು ತಡೆಯಲು ಪರಸ್ಪರ ಸಮನ್ವಯದಿಂದ ಕೆಲಸ ಮಾಡುವಂತೆ ದೆಹಲಿ ಸರ್ಕಾರ ಮತ್ತು ಅಲ್ಲಿನ ಮೂರು ನಗರಪಾಲಿಕೆಗಳಿಗೆ ಅಮಿತ್ ಶಾ ಸೂಚಿಸಿದ್ದಾರೆ ಕೊರೊನಾ ವಿರುದ್ದದ ಹೋರಾಟವನ್ನು ಪರಸ್ಪರ ಸಮನ್ವಯದಿಂದ ಗೆಲ್ಲುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ

ಸಭೆಯಲ್ಲಿ ರಾಷ್ಟಮಟ್ಟದಲ್ಲಿನ ಸದ್ಯದ ಪರಿಸ್ತಿತಿ ಮತ್ತು ಸಿದ್ದತೆಗಳ ಕುರಿತು ಪರಿಶೀಲಿಸಲಾಯಿತು ದೆಹಲಿ ಸೇರಿದಂತೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಪರಿಸ್ದಿತಿಯನ್ನೂ ಪರಾಮರ್ಶಿಸಲಾಯಿತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ತುರ್ತು ಯೋಜನೆಯನ್ನು ರೂಪಿಸುವಂತೆ ಪ್ರಧಾನಮಂತ್ರಿಯವರು ಆರೋಗ್ಯ ಸಚಿವಾಲಯದ ಅಧಿಕಾರಿಗಳಿಗೆ ಸೂಚಿಸಿದರು ಕೇಂದ್ರ ಗ್ಬಹಸಚಿವರು ಆರೋಗ್ಯ ಸಚಿವರು ಪ್ರಧಾನಮಂತ್ರಿಯವರ ಮುಖ್ಯ ಕಾರ್ಯದರ್ಶಿ ಸಂಪುಟ ಕಾರ್ಯದರ್ಶಿ ಆರೋಗ್ಯ ಕಾರ್ಯದರ್ಶಿ ಐಸಿಎಂಆರ್ನ ಮಹಾನಿರ್ದೇಶಕರು ಉನ್ನತಮಟ್ರದ ತಂಡಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸದ್ಯದ ಪರಿಸ್ಥಿತಿ ಹಾಗೂ ಮಧ್ಯಮಾವಧಿಯಲ್ಲಿ ಕೋವಿಡ್ ಪ್ರಕರಣಗಳ ಸನ್ನಿವೇಶ ಕುರಿತಂತೆ ವೈದ್ಯಕೀಯ ತುರ್ತು ನಿರ್ವಹಣೆ ಯೋಜನೆ ಕುರಿತ ಉನ್ನತಮಟ್ಟದ ಸಂಚಾಲಕ ಮತ್ತು ನೀತಿ ಆಯೋಗದ ಸದಸ್ಯ ಡಾ ವಿನೋದ್ಪಾಲ್ ಅವರು ಸಮಗ್ರ ಪ್ರಾತ್ಯಕ್ಷಿಕೆಯನ್ನು ನೀಡಿದರು

ಕೊಲೊಂಬೋದಿಂದ ಆಗಮಿಸುತ್ತಿರುವ ಏರ್ ಇಂಡಿಯಾ ವಿಮಾನ ಕೊಚ್ಚಿ ಹಾಗೂ ಬೆಂಗಳೂರು ತಲುಪಲಿದೆ

ಭಾರತೀಯರ ಸ್ಥಳಾಂತರ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ನೆರವು ನೀಡಿರುವ ಶ್ರೀಲಂಕಾ ಸರ್ಕಾರಕ್ಕೆ ಭಾರತೀಯ ಹೈಕಮಿಷನರ್ ಗೋಪಾಲ್ ಬಾಗ್ಲೆ ಧನ್ಯವಾದ ಸಲ್ಲಿಸಿದ್ದಾರೆ

ಭಾರತಕ್ಕೆ ಸ್ಥಳಾಂತರಗೊಳ್ಳಲು ಸಮಾರು ಎರಡು ಸಾವಿರ ಭಾರತೀಯ ನಾಗರಿಕರು ಶ್ರೀಲಂಕಾ ಹ್ಟೆಕಮಿಷನ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ್ದು ಇವರಲ್ಲಿ ಸಣ್ಣ ವ್ಯಾಪಾರಿಗಳು ಉದ್ಯಮಿಗಳು ಸಂಕಷ್ನದಲ್ಲಿ ಸಿಲುಕಿರುವ ಪ್ರವಾಸಿಗರು ಕಾರ್ಮಿಕರು ಇದ್ದಾರೆ ಗುಜರಾತ್ನಲ್ಲಿ ಲಘು ಭೂಕಂಪ ಸಂಭವಿಸಿದ್ದು ಜನತೆಯಲ್ಲಿ ಭೀತಿಯ ವಾತವರಣ ನಿರ್ಮಾಣವಾಗಿದೆ

ಯಾವುದೇ ಸಾವು ನೋವು ಅಥವಾ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ ಆದರೆ ಕಚ್ನಲ್ಲಿ ಕೆಲ ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ರಾಜಕೋಟ್ ಕೆಛ್ ಹಾಗೂ ಪಠಾಣ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಪರಿಸ್ಡಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಭೂಕಂಪನದಿಂದ ಒಂದೊಮ್ಮೆ ಹಾನಿ ಸಂಭವಿಸಿರುವ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಟ್ಲೀಟ್ ಮಾಡಿರುವ ಗುಜರಾತ್ ಸಿಎಂ ಕಚೇರಿ ಮುಖ್ಯಮಂತಿ ವಿಜಯ್ ರೂಪಾನಿ ತಕ್ಷಣವೇ ರಾಜಕೋಟ್ ಕಛ್ ಮತ್ತು ಪಠಾಣ್ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆದಿದ್ದು ಪರಿಸ್ಥಿತಿಯ ವರದಿ ಪಡೆದುಕೊಂಡಿದ್ದಾರೆ ಎಂದು ಹೇಳಿದೆ